ನಿನ್ನೆ ಸಂಜೆ ನೆದರ್ಲೆಂಡ್ಸ್ ನ ಪ್ರಧಾನ ಮಂತ್ರಿ ಮಾರ್ಕ್ ರುಟ್ಲೆ ಅವರೊಂದಿಗೆ ವರ್ಚುವಲ್ ಶ್ಬಂಗಸಭೆ ನಡೆಸಿದ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಂಬಂಧ ಪ್ರಜಾಪ್ರಭುತ್ತದ ಹಂಚಿಕೆಯ ಮೌಲ್ಲಗಳು ಮತ್ತು ಕಾನೂನಿನ ನಿಯಮಗಳನ್ನು ಆಧರಿಸಿದೆ ಎಂದು ಹೇಳಿದರು ಹೂಡಿಕೆ ಪ್ರಚಾರಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಯಾಂತ್ರಿಕ ವ್ಯವಸ್ವೆಯನ್ನು ಸ್ವಾಪಿಸುವುದರಿಂದ ಉಭಯ ದೇಶಗಳ ನಡುವಿನ ಬಲವಾದ ಆರ್ಥಿಕ ಸಹಕಾರಕ್ಕೆ ಹೊಸ ವೇಗ ಸಿಗುತ್ತದೆ ಎಂದು ಪ್ರಧಾನಮಂತ್ರ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ನೆದರ್ಲೆಂಡ್ಸ್ ನಲ್ಲಿ ವಾಸಿಸುತ್ತಿರುವ ಭಾರತೀಯರ ಬಗ್ಗೆ ಕಾಳಜಿ ವಹಿಸಿದ್ದಕ್ಕಾಗಿ ಪ್ರಧಾನಿ ನೆದರ್ಲೆಂಡ್ಸ್ ಪ್ರಧಾನಿ ಮಾರ್ಕ್ ರುಟ್ಟೆ ಅವರಿಗೆ ಧನ್ಯವಾದ ಅರ್ಪಿಸಿದರು

ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳಿಗೆ ಕೇಂದ್ರ ಅರೆಸೇನಾಪಡೆ ಜೊತೆಗೆ ಸ್ಲಳೀಯ ಮೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಮುಕ್ತ ಹಾಗೂ ನ್ಯಾಯಸಮ್ನತ ಮತದಾನಕ್ಕೆ ಸಕಲ ಸಿದ್ದತೆ ಮೂರ್ಣಗೊಂಡಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ

ಹರ್ಷವರ್ಧನ್ ತಿಳಿಸಿದ್ದಾರೆ

ಇದೇ ವೇಳೆ ಅವರು ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಭಾಯಿಸಲು ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಲಾಗುವುದು ಎಂದು ಭರವಸೆ ನೀಡಿ ಕೋವಿಡ್ ನಿರ್ವಹಣೆಗಾಗಿ ಆಸ್ತ್ರೆಗಳ ಮೂಲಸೌಕರ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಲಖನೌದಲ್ಲಿ ಪ್ರಸ್ತುತ ಕೋವಿಡ್ ಪರಿಸ್ಲಿತಿ ಬಗ್ಗೆ ರಕ್ಷಣಾ ಸಚಿವರು ತಮ್ಮ ಕಳವಳ ವ್ಯಕ್ತಪಡಿಸಿದರು ಈ ಸಂಬಂಧ ನಗರದ ವಿವಿಧ ಆಸ್ತ್ರೆಗಳಲ್ಲಿ ಹಾಸಿಗೆ ಸಾಮರ್ಥ್ಯವನ್ನು ರಾಜ್ಯ ಸರ್ಕಾರ ವಿಸ್ಗರಿಸುತ್ತಿದೆ ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ನನಾಥ್ ಅವರಿಗೆ ತಿಳಿಸಿದ್ದಾರೆ ಕೆಲವು ಆಸ್ಪತ್ರೆಗಳನ್ನು ಕೋವಿಡ್ ಚಿಕಿತ್ನೆಗಾಗಿ ಸಂಪೂರ್ಣವಾಗಿ ಮೀಸಲಿಡಲಾಗಿದೆ ಎಂದು ತಿಳಿಸಿದರು

ಸರ್ಕಾರದ ಆದೇಶದ ಅನ್ನಯ ಅಜ್ಜೇರ್ ಅಲ್ನಾರ್ ಭಿಲ್ನಾರಾ ಚಿತ್ತೋರ್ ಗಢ ದುಂಗರ್ ಪುರ್ ಜ್ನೆಪುರ ಜೋಧ್ ಪುರ ಕೋಟಾ ಮತ್ತು ಅಬು ರೋಡ್ ನಲ್ಲಿ ರಾತ್ರಿ ಕರ್ಪ್ಲೂ ವಿಧಿಸಲಾಗಿದೆ

ವ್ನೆದ್ಜಕೀಯ ಮತ್ತು ತುರ್ತು ಚಟುವಟಿಕೆಗಳಿಗೆ ಅನುಮತಿ ನೀಡಿದ್ಲು ಉಳಿದೆಲ್ಲಾ ವಾಣಿಜ್ನ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ವಿಪತ್ತು ನಿರ್ವಹಣಾ ಕಾಯ್ಲೆಯಡಿ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ರಾತ್ರಿ ವೇಳೆಯಲ್ಲಿ ಬಸ್ ರೈಲು ವಿಮಾನ ಟಿಕೆಟ್ ಪಡೆದವರು ಪ್ರಯಾಣ ಮಾಡಲು ಅನುಮತಿ ನೀಡಲಾಗಿದೆ ಎಂದು ಸರ್ಕಾರ ಆದೇಶದಲ್ಲಿ ತಿಳಿಸಿದೆ

ಪಕ್ಷದ ಹಿರಿಯ ಮುಖಂಡ ರಾಹುಲ್ ಗಾಂಧಿ ಸಹ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಭೆಯಲ್ಲಿ ಕೋವಿಡ್ ಪರಿಸ್ಟಿತಿ ಕುರಿತು ಪರಾಮರ್ಶೆ ನಡೆಯಲಿದ್ದು ಸೋಂಕು ತಡೆಗಟ್ಟುವ ಸಂಬಂಧ ಕೆಲವು ಸಲಹೆಗಳನ್ನು ನೀಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಕೋವಿಡ್ ಲಸಿಕೆಗಳ ರಪ್ತು ನಿಲ್ಲಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಹುಲ್ ಗಾಂಧಿ ಪತ್ರ ಬರೆದ ಬೆನ್ನಲ್ಲೇ ಈ ಸಭೆ ನಡೆಯುತ್ತಿದೆ ಜಮ್ಮ ಮತ್ತು ಕಾಶ್ಮೀರದ ಯೋಧ ಮೊಹಮ್ಮದ್ ಸಲೀಮ್ ಅವರನ್ನು ನಿನ್ನೆ ಸಂಜೆ ದಕ್ಷಿಣ ಕಾಶ್ಮೀರದ ಆನಂತ್ ನಾಗ್ ಜಿಲ್ಲೆಯ ಬಿಜ್ ಬೆಹರಾ ಸಮೀಪ ಜಬ್ಲಿಪೋರ್ ನ ಅವರ ನಿವಾಸದಲ್ಲಿ ಭಯೋತ್ಪಾದಕರು ಗುಂಡಿಕ್ಕಿ ಕೊಂದಿದ್ದಾರೆ

ಎರಡು ಬಾರಿ ಸೇನಾ ಮುಖ್ಯಸ್ಥರ ಸಿಬ್ಬಂದಿ ಕಮಾಂಡೇಷನ್ ಕಾರ್ಡ್ ಗೌರವಕ್ಕೆ ಭಾಜನರಾಗಿದ್ದ ಸಲೀಮ್ ಅತ್ಯಂತ ಧೈರ್ಯಶಾಲಿ ಯೋಧರಾಗಿದ್ದರು ಎಂದು ವಕ್ತಾರರು ಶ್ಲಾಘಿಸಿದ್ದಾರೆ ಚೆನ್ನೈನ ಎಂ ಎ